ಜಪಾನ್ ಪ್ರಧಾನಿ ಶಿನ್ಜೋ ಅಬೆ ಅವರು ನಾಳೆ ಆಯೋಜಿಸಿರುವ ಔಪಚಾರಿಕ ಔತಣಕೂಟದಲ್ಲಿ ಪ್ರಧಾನಿ ಭಾಗವಹಿಸಲಿದ್ದಾರೆ ಘ್ಲುಜಿ ಪರ್ವತದ ಎದುರಿನ ಕ್ಷೆಗಾರಿಕಾ ನಗರಿಯಲ್ಲಿರುವ ಫನುಕ್ ಹೆಸರಿನ ಆಟೋಮೆಷನ್ ಮತ್ತು ರೋಬೋಟ್ ಕಂಪನಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡುವ ಕಾರ್ಯಕ್ರಮ ನಿಗದಿಯಾಗಿದೆ ನಂತರ ಮೋದಿ ಅವರು ಶಿನ್ಜೋ ಅಬೆ ಅವರು ಯಮನಶಿಯಲ್ಲಿರುವ ಎರಡನೇ ನಿವಾಸದಲ್ಲಿ ಆಯೋಜಿಸಿರುವ ಖಾಸಗಿ ಔತಣಕೂಟದಲ್ಲಿ ಪಾರ್ಸೊಳ್ಳಲಿದ್ದಾರೆ ನಂತರ ಉಭಯ ನಾಯಕರು ರೈಲಿನಲ್ಲಿ ಟೋಕಿಯೊಗೆ ಪ್ರಯಾಣ ಬೆಳೆಸಲಿದ್ದಾರೆ ಸೋಮವಾರ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಟೋಕಿಯೊದಲ್ಲಿರುವ ಭಾರತೀಯ ಸಮುದಾಯ ಸ್ವಾಗತ ನೀಡಲಿದೆ ಜಪಾನ್ ವಿದೇಶಾಂಗ ಸಚಿವ ಟರೊ ಕೊನೊ ಹಣಕಾಸು ವ್ಲಾಪಾರ ಮತ್ತು ಕೈಗಾರಿಕಾ ಸಚಿವ ಹಿರೋಶಿಗೆ ಸೆಕೊ ಹಾಗೂ ಮತ್ತಿಬ್ಲರು ಸಚಿವರು ಪ್ರಧಾನಿ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಲ್ಲದೆ ಮೋದಿಯವರು ಜಪಾನ್ನ ಉದ್ಲಮ ರಂಗದ ದಿಗ್ಗಜರೊಂದಿಗೆ ಸಂವಾದ ನಡೆಸಲಿದ್ದಾರೆ ಸೋಮವಾರ ಸಂಜೆ ಜಪಾನ್ ಪ್ರಧಾನಿ ಶಿನ್ಜೊ ಅಬೆ ಅವರು ಪ್ರಧಾನಿ ಮೋದಿ ಅವರಿಗೆ ಔಪಚಾರಿಕ ಸ್ನಾಗತ ನೀಡಲಿದ್ದಾರೆ ನಂತರ ಉಭಯ ನಾಯಕರ ನಿಯೋಗ ಮಟ್ಟದ ಮಾತುಕತೆ ನಂತರ ಜಂಟಿ ಹೇಳಿಕೆ ಹೊರಬೀಳಲಿದೆ ಜಪಾನ್ಗೆ ಹೊರಡುವ ಮುನ್ನ ಹೇಳಕೆ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಜೊತೆಗಿನ ಸಾಂಶ್ರದಾಯಿಕ ಸಂಬಂಧ ಮತ್ತು ವಿಶ್ವಾಸ ಉತ್ತೇಜನಕ್ಕೆ ಈ ಭೇಟ ನೆರವಾಗಲಿದೆ ಉಭಯ ರಾಷ್ಷಗಳ ಪಾಲುದಾರಿಕೆ ಮತ್ತಷ್ಲು ಸದ್ಭಢವಾಗಲಿದೆ ವ್ಲಾಪಾರ ಮತ್ತು ಹೂಡಿಕೆ ಸಂಬಂಧ ಬಲವರ್ಧನೆ ಹೊಸ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಳಕ್ಕೆ ಈ ಭೇಟಿಯು ಸಹಾಯಕವಾಗಲಿದೆ ಆರೋಗ್ಡ ಸಂರಕ್ಷಣೆ ಡಿಜಿಟಲ್ ತಂತ್ರಜ್ಞಾನ ಕೃಷಿ ಮತ್ತು ಆಹಾರ ಸಂಸ್ಕರಣೆ ವಿಕೋಪ ಗಂಡಾಂತರಗಳ ನಿಯಂತ್ರಣ ಮತ್ತು ಮೂಲಸೌಕರ್ಯ ಸಹಕಾರಕ್ಕೆ ಜಪಾನ್ ನಾಯಕರ ಜೊತೆಗಿನ ಮಾತುಕತೆ ನೆರವಾಗಲಿದೆ ಎಂದಿದ್ದಾರೆ

ಇತ್ತೀಚೆಗೆ ಯೋಧನೊಬ್ಬ ಕಲ್ಲುತೂರಾಟದಲ್ಲಿ ಮೃತಪಟ್ಟ ನಂತರ ಈ ದುಷ್ಕರ್ಮಿಗಳ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಬಿಪಿನ್ ರಾವತ್ ತಿಳಿಸಿದರು ದಕ್ಷಿಣ ಕಾಶ್ಮೀರದ ಕುಲ್ಗಾಮ್ ಮತ್ತು ಶೋಪಿಯಾನ್ ಜಿಲ್ಲೆಗಳಲ್ಲಿ ಭದ್ರತಾ ಪಡೆಗಳ ಜಂಟ ತಂಡಗಳು ಉಗ್ರರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಆರಂಭಿಸಿವೆ ಉಗ್ರರು ಅಡಗಿಕೊಂಡಿದ್ದಾರೆ ಎಂಬ ನಿರ್ದಿಷ್ಟ ಸುಳವು ಆಧರಿಸಿ ಕುಲ್ಗಾಮ್ ಜಿಲ್ಲೆಯ ಕುದ್ವಾನಿ ಪ್ರದೇಶದ ಘಾಟ್ ಗ್ರಾಮ ಹಾಗೂ ಶೋಪಿಯಾನ್ ಜಿಲ್ಲೆಯ ಡಿ

ಪೋರಾ ಎಂಬಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಭದ್ರತೆ ಪಡೆ ಮೂಲಗಳು ತಿಳಿಸಿವೆ

ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕಂಪನಿಯು ಈ ವಿಮಾನಗಳ ಮೇಲ್ದರ್ಜೆಗೇರಿಸುವ ಕಾರ್ಯ ಮಾಡಲಿದೆ ದೆಹಲಿಯಲ್ಲಿಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳ ಸಭೆಯಲ್ಲಿ ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಮೂರು ವಿಮಾನಗಳಿಗೆ ಪರಿಸರ ನಿಗಾ ವ್ಯವಸ್ಥೆಯನ್ನು ಸಜ್ಜುಗೊಳಿಸಲು ಅನುಮೋದನೆ ನೀಡಲಾಗಿದೆ ಭಾರತವನ್ನು ಜಾಗತಿಕ ನಾಯಕನಾಗಿ ಪರಿವರ್ತಿಸಲು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಾರರಾಗಿ ಕೆಲಸ ಮಾಡಬೇಕು ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ

ಭಾರತವು ಜಾಗತಿಕವಾಗಿ ತ್ವರಿತ ಅಭಿವೃದ್ದಿ ಕಾಣುತ್ತಿರುವ ಅರ್ಥವ್ಯವಸ್ಥೆಯಾಗಿದೆ

ತಮಗೆ ಸಂಸದರ ಸ್ವಷ್ಟ ಬಹುಮತವಿದ್ದರೂ ಏಕಾಏಕಿ ಪ್ರಧಾನಿ ಹುದ್ದೆಯಿಂದ ತೆಗೆದು ಹಾಕಿರುವ ಅಧ್ಯಕ್ಷ ಭರಿಸೇನಾ ಕ್ರಮವನ್ನು ರನಿಲ್ ವಿಕ್ರೆಮೆಸಿಂಫೆ ಪ್ರಶ್ನಿಸಿದ್ದಾರೆ ಕೂಡಲೇ ಸಂಸತ್ತಿನ ಅಧಿವೇಶನ ಕರೆದು ಬಹುಮತ ಸಾಬೀತಿಗೆ ಅವಕಾಶ ಕಲ್ಪಿಸಬೇಕು ಎಂದು ವಿಕ್ರೆಮೆಸಿಂಘೆ ಒತ್ತಾಯಿಸಿದ್ದಾರೆ

ರನಿಲ್ ವಿಕ್ರಮೆಸಿಂಫೆ ಅವರು ಮೈತ್ರಿ ಪಕ್ಷಗಳ ನಾಯಕರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ತಮಗೆ ಇನ್ನೂ ಸ್ಪಷ್ಟ ಬಹುಮತ ಇದೆ ಎಂದು ತಿಳಿಸಿದರು ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ರಾಜಕೀಯ ಕ್ಷೇತ್ರದಲ್ಲಿ ತಮ್ದದೇ ಆದ ಸೈದ್ಧಾಂತಿಕ ಬೇರುಗಳನ್ನು ಸೃಷ್ಟಿಸಿದ್ದಾರೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲ ತಿಳಿಸಿದರು ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಭಾರತೀಯ ಪರಿಕಲ್ಲನೆ ಸಮಾವೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸ್ನಾರಕ ಉಪನ್ಥಾಸ ನೀಡಿದ ಅವರು ನಾವೆಲ್ಲ ಇದೀಗ ಪ್ರಜಾಪ್ರಭುತ್ವದ ಚೈತನ್ಥವನ್ನು ಜೀವಂತವಾಗಿಡುವ ಕೆಲಸ ಮಾಡಬೇಕಿದೆ ವಂಶಪಾರಂಪರ್ಯದ ರಾಜಕಾರಣದಲ್ಲಿ ನಂಬಿಕೆ ಹೊಂದಿರುವವರು ಪ್ರಜಾಸತ್ತೆಯ ಬಗ್ಗೆ ಎಂದಿಗೂ ಗೌರವ ಹೊಂದಿರುವುದಿಲ್ಲ ಭಾರತ ಬಲಿಷ್ಠವಾದ ಕೇಂದ್ರ ಮತ್ತು ರಾಜ್ಜ ಸರ್ಕಾರಗಳನ್ನು ಹೊಂದಬೇಕಿದೆ ಒಕ್ಕೂಟ ಸರ್ಕಾರದ ಬದಲಾಗಿ ನಾನಾ ಕಾರಣಗಳಿಗಾಗಿ ಪ್ರಾದೇಶಿಕ ಪಕ್ಷಗಳು ಜತೆಗೂಡಿ ಮೈತ್ರಿ ಮಾಡಿಕೊಂಡರೆ ಅದು ಕೊನೆಯಾಗಬಾರದು ಭ್ರಷ್ಟ ಮತ್ತು ಅಪರಾಧದ ಹಿನ್ನೆಲೆ ಇರುವವರು ಇಂದಿಗೂ ಮತದಾನ ಮಾಡುತ್ತಿರುವುದು ದುರಂತ ದೇಶದಲ್ಲಿ ಭ್ರಷ್ಟಾಚಾರ ಬಹುದೊಡ್ಡ ಸವಾಲಾಗಿ ಪರಿಣೆಮಿಸಿದೆ ಎಂದು ಅರುಣ್ ಜೇಟ್ಲ ತಿಳಿಸಿದರು

ಆರ್ ಚೌಧರಿ ಹೊರಹಾಕಿದ್ದಾರೆ ಆಕಾಶವಾಣಿಯೊಂದಿಗೆ ಇಂದು ಮಾತನಾಡಿದ ಅವರು ಗ್ರಾಹಕ ಸಂರಕ್ಷಣಾ ವಿಧೇಯಕದಲ್ಲಿ ಗ್ರಾಹಕರ ಹಕ್ಕುಗಳನ್ನು ಸಂರಕ್ಷಿಸಲಾಗಿದೆ ಗ್ರಾಹಕರ ಹಕ್ಕುಗಳ ಉತ್ತೇಜನ ಸಂರಕ್ಷಣೆ ಮತ್ತು ಜಾರಿಗೆ ಈ ವಿಧೇಯಕ ನೆರವಾಗಲಿದೆ ಕೇಂದ್ರೀಯ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಸ್ಥಾಪನೆಗೂ ಈ ವಿಧೇಯಕ ನೆರವಾಗಲಿದೆ ಎಂದರು ಪರಿಸರ ಸಂರಕ್ಷಣಾ ನಿರ್ದೇಶನಗಳನ್ನು ಪಾಲಿಸದ ಸಂಸ್ಥೆಗಳ ವಿರುದ್ದ ಕೇಂದ್ರೀಯ ಪರಿಸರ ನಿಯಂತ್ರಣ ಮಂಡಳಿಯು ಅಪರಾಧ ಪ್ರಕರಣಗಳನ್ನು ದಾಖಲಿಸಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ

ಇದಕ್ಕೂ ಮುನ್ನ

ಇದುವರೆಗೆ ಆಡಿರುವ ಎರಡು ಪಂದ್ಯಗಳಲ್ಲಿ ಭಾರತ ಒಂದು ಪಂದ್ಯ ಗೆದ್ದು ಮುನ್ನಡೆ ಸಾಧಿಸಿದೆ